ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕದ ಪ್ರತಿಷ್ಠಿತ ಲೀಜನ್ ಆಫ್ ಮೆರಿಟ್ ಪ್ರಶಸ್ತಿ ಪ್ರದಾನ

ಭಾರತದ ಸ್ವಾತಂತ್ರ್ ಸಂಗ್ರಾಮಕ್ಕೆ ನೇತಾಜಿ ನೀಡಿದ ಅನನ್ಯ ಕೊಡುಗೆ ಸ್ಮರಣಾರ್ಥ ಅವರಿಗೆ ಗೌರವ ಸಲ್ಲಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಈ ಸಮಿತಿ ಪರಿಣಿತರು ಇತಿಹಾಸಕಾರರು ಲೇಖಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬವರ್ಗದವರು ಅಲ್ಲದೆ ಆಝಾದ್ ಹಿಂದ್ ಫೌಜ್ ಐಎನ್ಎ ನ ಮುಖ್ಯಸ್ಠರನ್ನೂ ಒಳಗೊಂಡಿದೆ ದೆಹಲಿ ಕೋಲ್ಕತ್ತಾ ಇನ್ನಿತರ ಸ್ಥಳಗಳೂ ಸೇರಿದಂತೆ ಸಾಗರೋತ್ತರ ಪ್ರದೇಶಗಳಲ್ಲೂ ಕಾರ್ಯಕ್ರಮಗಳನ್ನು ನಡೆಸಲು ಸಮಿತಿ ಮಾರ್ಗದರ್ಶನ ನೀಡಲಿದೆ

ಇದು ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ

ಕರ್ನಾಟಕದಲ್ಲಿ ಇಂದು ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದ್ದು ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ

ಕೊನೆಯ ಒಂದು ಗಂಟೆ ಕಾಲ ಕೋವಿಡ್ ಸೋಂಕಿತರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರ ಮಾಸ್ಕ್ ಧರಿಸುವುದು ಮತದಾನಕ್ಕೆ ಮುನ್ನ ಗ್ಲೌಸ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ

ಭಾನುವಾರ ನಾಪತ್ತೆಯಾಗಿದ್ದ ಕರೀಮಾ ಬಲೂಚ್ ಅವರ ಪತ್ತೆಗೆ ಟೊರಂಟೋ ಪೊಲೀಸರು ಸಾರ್ವಜನಿಕರ ನೆರವು ಕೋರಿದ್ದರು

ಕರೀಮ ಬಲೂಚ್ ಬಲೂಚಿಸ್ತಾನದಲ್ಲಿ ಮಹಿಳಾ ಹೋರಾಟಗಾರ್ತಿಯಾಗಿ ಜನಪ್ರಿಯರಾಗಿದ್ದರು ಸ್ವಿಜರ್ಲ್ಯಾಂಡ್ನ ವಿಶ್ವಸಂಸ್ಥೆ ಅಧಿವೇಶನಯಲ್ಲಿ ಬಲೂಚಿಸ್ತಾನದ ಸಮಸ್ಯೆ ಬಗ್ಗೆ ಆಕೆ ಪ್ರಸ್ತಾಪಿಸಿದ್ದರು

ಬಲೂಚಿಸ್ತಾನ್ ಪ್ರದೇಶ ಯಥೇಚ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದುವ ಜೊತೆಗೆ ಭೌಗೋಳಿಕ ಕಾರ್ಯತಂತ್ರದ ಮಹತ್ವ ಪ್ರದೇಶವಾಗಿದೆ